ಹೊಸ ಶಿಕ್ಷಣ ನೀತಿಯಲ್ಲಿ ಭಾರತದ ಸಂಸ್ಟತಿ ಪರಂಪರೆ ಹಾಗೂ ಸಮಗ್ರ ಇತಿಹಾಸದ ಸೇರ್ಪಡೆ ಅಗತ್ಯ ಉಪ ರಾಷ್ಟಪತಿ ಎಂ

ಒಂದು ರಾಜ್ಜ ಹಲವು ಜಗತ್ತು ಎಂಬ ಘೋಷವಾಕ್ಖದೊಂದಿಗೆ ರಾಜ್ಜದಲ್ಲಿ ಪ್ರವಾಸೋದ್ದಮ ಅಭಿವೃದ್ದಿ ಸಚಿವ ಸಿ ಟಿ

ಸಾಂಸ್ಟ್ರತಿಕ ನಗರಿ ಮೈಸೂರಿನಲ್ಲಿ ವಿಶ್ವ ವಿಖ್ಯಾತ ದಸರಾಗೆ ಭರದ ಸಿದ್ಧತೆ ಅರಮನೆ ದರ್ಬಾರ್ನಲ್ಲಿ ಚಿನ್ನದ ಸಿಂಹಾಸನ ಜೋಡಣೆ

ಪಶ್ಚಿಮ ಪದವೀಧರ ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರಗಳು ಖಾಲಿ ಇದ್ದು ಇದಕ್ಷಾಗಿ ಮತದಾರರ ಪಟ್ಟಯನ್ನು ತಯಾರಿಸಲಾಗುತ್ತಿದೆ

ಅರ್ಜಿ ಸಲ್ಲಿಸುವ ಪದವೀಧರರು ಮತ್ತು ಶಿಕ್ಷಕರು ಆಯಾ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳಿಂದ ವಾಸಿಸುತ್ತಿರಬೇಕು ಅಂತಹವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಎಂದು ಅವರು ತಿಳಿಸಿದರು ಮುಂದಿನ ತಿಂಗಳು ನಡೆಯುವ ಉಪ ಚುನಾವಣೆಗೆ ಅನರ್ಹ ಶಾಸಕರು ನಾಮಪತ್ರ ಸಲ್ಲಿಸಬಹುದು ಆದರೆ ಅವರ ನಾಮಪತ್ರ ಅಂಗೀಕಾರವಾಗುತ್ತದೆಯೋ ಇಲ್ಲವೋ ಎಂಬುದು ಪ್ರಶ್ನಾರ್ಹವಾಗಿದೆ ನಾಮಪತ್ರ ಸಲ್ಲಿಸುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸಂಜೀವ್ಕುಮಾರ್ ತಿಳಿಸಿದರು

ವೆಂಕಯ್ಯ ನಾಯ್ಡು ಪ್ರತಿಪಾದಿಸಿದ್ದಾರೆ ಬೆಂಗಳೂರಿನ ಬಿಎಚ್ಎಸ್ ಉನ್ನತ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸ ಅವರು ಮಾತನಾಡಿದರು ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಬೇಕು

ಹೊಸ ಶಿಕ್ಷಣ ನೀತಿಯು ಸಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆ ಮಾತ್ರವಲ್ಲ ಭಾರತದ ಸಂಪೂರ್ಣ ಮತ್ತು ಸಮಗ್ರ ಇತಿಹಾಸವನ್ನು ಒಳಗೊಂಡಿರಬೇಕು ಎಂದು ಅವರು ಕರೆ ನೀಡಿದರು ಭಾರತ ಒಂದು ಕಾಲದಲ್ಲಿ ಶಿಕ್ಷಣ ಮತ್ತು ಜ್ವಾನದ ವಿಷಯದಲ್ಲಿ ವಿಶ್ವಗುರುವಾಗಿತ್ತು ನಮ್ಮ ನಳಂದಾ ಮತ್ತು ತಕ್ಷಶಿಲಾದಂತಹ ಕೇಂದ್ರಗಳು ಜಗತ್ ಪ್ರಸಿದ್ಧಿ ಪಡೆದಿದ್ದವು ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ಜ್ಞಾನಾರ್ಜನೆಗಾಗಿ ಇಲ್ಲಿಗೆ ಬಂದು ತಮ್ಮ ಜ್ಞಾನದಾಹವನ್ನು ತೀರಿಸಿಕೊಳ್ಳುತ್ತಿದ್ದರು ಎಂದು ಅವರು ತಿಳಿಸಿದರು ನಮ್ಮ ಪ್ರಾಚೀನ ಗುರುಕುಲ ಶಿಕ್ಷಣ ಪದ್ಧತಿ ಮೌಲ್ಯಾಧಾರಿತ ಮತ್ತು ಸಮಗ್ರತಾ ದೃಷ್ಟಿಕೋನವನ್ನು ಹೊಂದಿತ್ತು

ಕಾರ್ಯಕ್ರಮದಲ್ಲಿ ಸಂಸದರಾದ ಪಿ

ಮೋಹನ್ ತೇಜಸ್ವಿ ಸೂರ್ಯ ಮತ್ತಿತರರು ಪಾಲ್ಗೊಂಡಿದ್ದರು ಎರಡು ದಿನಗಳ ರಾಜ್ಯ ಭೇಟಿಯಲ್ಲಿರುವ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ನಾಳೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿರುವ ಭಾರತದ ಬದಲಾಗುತ್ತಿರುವ ಮಾದರಿ ಜಾಗತಿಕ ಸ್ಪರ್ಧಾತ್ಮಕತೆಗೆ ಕೌಶಲ ಮತ್ತು ಉದ್ದಮ ಶೀಲತೆ ವಿಷಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ

ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಸರ್ಕಾರ ಹಿಂದೇಟು ಹಾಕುತ್ತಿದೆ ರಾಜ್ಯದಲ್ಲಿ ಭೀಕರ ನೆರೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರದಿಂದ ಪರಿಹಾರ ತರುವಲ್ಲಿ ವಿಫಲರಾಗಿದ್ದಾರೆ ಎಂದು ಅವರು ದೂರಿದರು

ಉಪ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಸಿದ್ದತೆ ನಡೆಸಿದ್ದು ಇನ್ನೆರಡು ದಿನಗಳಲ್ಲಿ ಅಭ್ವರ್ಥಿಗಳ ಹೆಸರನ್ನು ಪ್ರಕಟಿಸಲಾಗುವುದು

ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ

ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಟಳೀಯ ನಾಯಕರಿಗೆ ಅವಕಾಶ ನೀಡಲಾಗುವುದು ಈ ಚುನಾವಣೆ ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷಗಳಗೂ ಅಗ್ನಿ ಪರೀಕ್ಷೆ ಆಗಿದೆ ಎಂದು ಅವರು ತಿಳಿಸಿದರು

ಟಿ ರವಿ ಹೇಳಿದ್ದಾರೆ

ಪ್ರತಿ ಜಿಲ್ಲೆಯ ವೈತಿಷ್ಟ್ರಗಳನ್ನು ಗುರುತಿಸಿ ಪ್ರವಾಸೋದ್ದಮ ಉತ್ತೇಜಿಸಲು ತಜ್ಞರ ಸಲಹೆಯೊಂದಿಗೆ ದೀರ್ಘಾವಧಿ ಯೋಜನೆ ರೂಪಿಸಲಾಗುವುದು ಎಂದರು ರಾಜ್ಞಾದ್ದಂತ ಸಂಚರಿಸಿ ಪ್ರವಾಸೋದ್ದಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಿಸಿದಂತೆ ತಜ್ಞರ ಅನುಭವದ ಆಧಾರದ ಮೇಲೆ ಉತ್ತಮ ಪ್ರವಾಸಿ ನೀತಿ ರೂಪಿಸುವ ಚಿಂತನೆ ಇದೆ ಎಂದು ಸಿ

ರವಿ ತಿಳಿಸಿದರು

ರಾಜಮನೆತನದ ಸಾಂಪ್ರದಾಯಿಕ ಕಾರ್ಯಕ್ರಮ ಖಾಸಗಿ ದರ್ಬಾರಿಗೆ ಅರಮನೆಯಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದು ಇಂದು ಶುಭ ಲಗ್ನದಲ್ಲಿ ಅರಮನೆಯ ದರ್ಬಾರ್ ಹಾಲ್ ನಲ್ಲಿ ಚನ್ನದ ಸಿಂಹಾಸನ ಜೋಡಣೆ ಕಾರ್ಯ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ನೇತೃತ್ವದಲ್ಲಿ ನಡೆಯಿತು

ದಸರಾ ಉತ್ತವದ ಭದ್ರತಾ ತಯಾರಿ ಕುರಿತು ಇಂದು ವಿವರ ನೀಡಿದ ಮೈಸೂರು ನಗರ ಪೋಲಿಸ್ ಆಯುಕ್ತ ಕೆ ಪಿ ಬಾಲಕೃಷ್ಣ ವಿಶ್ವ ವಿಖ್ಯಾತ ದಸರಾ ಮಹೋತ್ತವಕ್ಕೆ ಬರುವ ಪ್ರವಾಸಿಗರಿಗೆ ಎಲ್ಲ ರೀತಿಯ ಸುರಕ್ಷತೆ ನೀಡಲಾಗುವುದು ಶಾಂತಿಯುತ ದಸರಾ ಆಚರಣೆಗೆ ಮೈಸೂರು ನಗರ ಪೊಲೀಸರು ಸಕಲ ಸಿದ್ದತೆ ಕೈಗೊಂಡಿದ್ದು

ಕರಾವಳಿಯಲ್ಲಿ ದುರ್ಬಲಗೊಂಡಿದೆ ಕರಾವಳಿಯ ಹಲವೆಡೆ ಮಳೆಯಾಗಿದೆ